ಬೇಡಿಕೆ ಆಕ್ಷೇಪಣೆಗಳನ್ನು ನಿರ್ವಹಿಸಲು ದೃಢ ನಿರ್ವಹಣಾ ಪ್ರಕ್ರಿಯೆ ಎಸ್ಒಪಿ ರೂಪಿಸುವಂತೆ ಸಹ ನ್ವಾಯಾಲಯ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ ಈ ಎಸ್ಒಪಿ ಅನ್ನು ಅನುಮೋದನೆಗಾಗಿ ನ್ನಾಯಾಲಯದ ಮುಂದೆ ಮಂಡಿಸಬೇಕು ಹಾಗೂ ಇದು ನ್ಯಾಯಯುತವಾಗಿರಬೇಕು ಮತ್ತು ಪಟ್ಟಯಿಂದ ಹೊರಗಿಟ್ಟಿದ್ದನ್ನು ಪ್ರಶ್ನಿಸಲು ಸೂಕ್ತ ಅವಕಾಶ ಹೊಂದಿರಬೇಕು ಎಂದು ನ್ನಾಯಾಲಯ ತಿಳಿಸಿದೆ

ಅವರ ಹೇಳಿಕೆಗಳನ್ನು ಆಲಿಸಲು ಸೂಕ್ತ ಅವಕಾಶ ಕಲ್ಪಿಸಬೇಕು ಎಂದು ನ್ಲಾಯಮೂರ್ತಿಗಳಾದ ರಂಜನ್ ಗೋಗೊಯ್ ಮತ್ತು ಆರ್

ಅಸ್ವಾಂನ ನಾಗರಿಕರ ರಾಷ್ಷೀಯ ಪೌರತ್ವ ನೋಂದಣಿಯ ಸಮನ್ನಯಾಧಿಕಾರಿ ಪ್ರತೀಕ್ ಹಜೇಲಾ ನಿನ್ನೆ ಎನ್ಆರ್ಸಿ ಕರಡಿನ ಪ್ರಕಟಣೆಯ ವಿವರಗಳನ್ನೊಳಗೊಂಡ ವಾಸ್ತವ ವರದಿಯನ್ನು ನ್ಯಾಯಾಲಯ ಮುಂದೆ ಮಂಡಿಸಿದರು ಎನ್ಆರ್ಸಿ ವಿಷಯ ಕುರಿತಂತೆ ಪಶ್ಚಿಮ ಬಂಗಾಳ ಮುಖ್ಚಮಂತ್ರಿ ಮಮತಾ ಬ್ಹಾನರ್ಜಿ ನೀಡಿರುವ ಹೇಳಿಕೆಯನ್ನು ಅಸ್ಲಾಂನ ಹಿರಿಯ ಸಚಿವ ಹಿಮಂತ ವಿಶ್ವಶರ್ಮ ಖಂಡಿಸಿದ್ದಾರೆ ಎನ್ಆರ್ಸಿಯನ್ನು ಸಕಾಲಿಕಗೊಳಿಸುವ ಕಾನೂನು ಶ್ರಕ್ರಿಯೆ ಬಗ್ಗೆ ಮಮತಾ ಬ್ಲಾನರ್ಜಿ ಅವರಿಗೆ ತಿಳಿದಿಲ್ಲ ಅಥವಾ ರಾಜಕೀಯ ಲಾಭಕಾಗಿ ಅವರು ಈ ರೀತಿ ಮಾಡುತ್ತಿದ್ದಾರೆ ಎಂದು ಶರ್ಮ ಹೇಳಿದ್ದಾರೆ

ಸಕಾಲಿಕಗೊಂಡಿರುವ ಎನ್ಆರ್ಸಿ ಪಟ್ಲಿಯಲ್ಲಿ ಸೇರ್ಪಡೆಗೊಳ್ಳಲು ಕೆಲ ಅಗತ್ತ ಮಾನದಂಡಗಳನ್ನು ಈಡೇರಿಸುವ ಅಗತ್ತವಿದೆ ಎಂಬುದನ್ನು ಅಸ್ಸಾಂ ಜನತೆ ತಿಳಿದುಕೊಂಡಿದ್ದಾರೆ ಎಂದು ಸಚಿವರು ಹೇಳಿದ್ದಾರೆ ಅಸ್ಸಾಂ ನಾಗರಿಕರ ರಾಷ್ಟೀಯ ಪೌರತ್ವ ನೋಂದಣಿ ವಿಷಯ ಕುರಿತಂತೆ ಬಿಜೆಪಿ ನಾಯಕರು ಪ್ರಚೋದನಾತ್ಮಕ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದ ಹಿನ್ನೆಲೆಯಲ್ಲಿ ಉಂಟಾದ ಗದ್ದಲದ ಕಾರಣ ರಾಜ್ಯಸಭೆಯ ಕಲಾಪವನ್ನು ಇಂದು ಮುಂದೂಡಲಾಯಿತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಆನಂದ ಶರ್ಮ ಸಂಸತ್ ಭವನದ ಹೊರಗೆ ಸುಧ್ನಿಗಾರರೊಂದಿಗೆ ಮಾತನಾಡಿ ಸದನ ವಿಷಯ ಕುರಿತು ಚರ್ಚಿಸುತ್ತಿತ್ತು ಆದರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ವಿಷಯದ ಬಗ್ಗೆ ಪ್ರಚೋದನಾಕಾರಿ ಮತ್ತು ಅನಪೇಕ್ಷಿತ ಹೇಳಿಕೆ ನೀಡಿದರು ಎಂದು ದೂರಿದರು ವಿಷಯವನ್ನು ಬಿಜೆಪಿ ತಿರುಚುತ್ತಿದೆ ಎಂದು ಆಪಾದಿಸಿದ ಶರ್ಮ ಇದು ಎನ್ಆರ್ಸಿಯ ತತ್ವವಲ್ಲ ಆದರೆ ಪಟ್ಟ ಸಿದ್ದಪಡಿಸಲು ಅಳವಡಿಸಿಕೊಂಡ ಪ್ರಕ್ರಿಯೆಯನ್ನು ಕಾಂಗ್ರೆಸ್ ಪ್ರತ್ನಿಸಿದೆ ಎಂದು ಹೇಳದರು ಈ ಪ್ರಕ್ರಿಯೆ ಸಂಪೂರ್ಣ ಲೋಪದೋಪಗಳಿಂದ ಕೂಡಿದ್ದು

ಸುಪ್ರೀಂ ಕೋರ್ಟ್ ಹೆಸರಿನಲ್ಲಿ ಈ ವಿಷಯದ ಬಗ್ಗೆ ಬಿಜೆಪಿ ರಾಜಕಾರಣ ಮಾಡುತ್ತಿದೆ ಎಂದು ಶರ್ಮ ಆರೋಪಿಸಿದರು ಎನ್ಆರ್ಸಿ ಕರಡು ಅಂತಿಮ ಪಟ್ಟಿಯಲ್ಲ ಎಂದು ಖಡಾಖಂಡಿತವಾಗಿ ತಿಳಿಸಿರುವ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಪಟ್ಟಯಿಂದ ಹೊರಗುಳಿದವರಿಗೆ ಅವರ ರಾಷ್ಷೀಯತೆಯನ್ನು ಸಾಬೀತುಪಡಿಸಲು ಅವಕಾಶ ನೀಡಲಾಗುವುದು ಎಂದು ಪುನರುಚ್ಚರಿಸಿದ್ದಾರೆ ಅವರು ದೆಹಲಿಯಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿ ಅಂತಿಮ ಎನ್ಆರ್ಸಿ ಪಟ್ಟಿಗೆ ಮುನ್ನ ಬೇಡಿಕೆ ಆಕ್ಷೇಪಣೆಗಳ ಶ್ರಕ್ರಿಯೆ ನಿರ್ವಹಿಸಲಾಗುವುದು ಎಂದು ತಿಳಿಸಿದರು ಭಾರತದ ಗಡಿಗಳನ್ನು ಸಂರಕ್ಷಿಸಲು ದೇಶದ ಭದ್ರತೆ ಮತ್ತು ಸಾರ್ವಭೌಮತೆಗಾಗಿ ಎನ್ಆರ್ಸಿ ಇರುವುದೆಂದು ಅವರು ಹೇಳದರು ವಿಷಯ ಕುರಿತಂತೆ ಕಾಂಗ್ರೆಸ್ ವೋಟ್ ಬ್ಲಾಂಕ್ ರಾಜಕೀಯ ಮಾಡುತ್ತಿದೆ ಎಂದು ಆಪಾದಿಸಿದ ಬಿಜೆಪಿ ಅಧ್ಯಕ್ಷರು ಬಾಂಗ್ಲಾದೇಶೀ ಒಳನುಸುಳುಕೋರರನ್ನು ಹೊರಗಟ್ಟುವ ಧೈರ್ಯ ಕಾಂಗ್ರೆಸ್ಗೆ ಇಲ್ಲ ಎಂದು ಹೇಳಿದರು

ರಾಜ್ಜಸಭೆಯಲ್ಲಿ ಅನೇಕ ನಾಯಕರು ಮಾತನಾಡಿದರು ಆಕ್ವರ್ವವೆಂದರೆ ಇದು ಕರಡು ಪಟ್ಟಿಯೇ ಹೊರತು ಅಂತಿಮ ಪಟ್ಟಿಯಲ್ಲ ಎಂಬುದನ್ನು ಯಾರೊಬ್ಬರು ತಿಳಿಸಲಿಲ್ಲ ಎಂದು ಷಾ ಹೇಳಿದರು ಬಾಂಗ್ಲಾದೇಶಿ ಅಕ್ರಮ ವಲಸೆಗಾರರ ವಿರುದ್ದದ ಹೋರಾಟವನ್ನು ತಮ್ಮ ಪಕ್ಷ ಮುಂದುವರೆಸುತ್ತದೆ ಎಂದು ಅವರು ತಿಳಿಸಿದರು ಎನ್ಆರ್ಸಿ ವಿರುದ್ದ ಮಾತನಾಡುತ್ತಿರುವ ಕಾಂಗ್ರೆಸ್ ಟಿಎಂಸಿ ಹಾಗೂ ಇತರ ಪಕ್ಷಗಳು ಬಾಂಗ್ಲಾದೇಶಿ ಒಳನುಸುಳುಕೋರರ ಕುರಿತಂತೆ ತಮ್ಮ ನಿಲುವನ್ನು ಸ್ವಪ್ಪಪಡಿಸಬೇಕು ಎಂದು ಅಮಿತ್ ಷಾ ಒತ್ತಾಯಿಸಿದರು

ರಾಜ್ಙಸಭೆ ಕಲಾಪ ಮುಂದೂಡಲ್ಪಟ್ಟ ಬಳಿಕ ಸಭಾಪತಿ ವೆಂಕಯ್ಯ ನಾಯ್ವು ವಿರೋಧ ಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ಅವರನ್ನು ತಮ್ನ ಕೊಠಡಿಗೆ ಕರೆಸಿಕೊಂಡು ಅಸ್ತಾಂನಲ್ಲಿ ಎನ್ಆರ್ಸಿ ವಿಷಯ ಕುರಿತು ನಡೆಯುತ್ತಿದ್ದ ಚರ್ಚೆ ಕೊನೆಕೊನೆಗೆ ಹಳಿ ತಪ್ಪದ ಬಗ್ಗೆ ಅಸಂತೋಷ ವ್ಯಕ್ತಪಡಿಸಿದರು ರಾಜ್ಯಸಭೆಯಲ್ಲಿ ಪ್ರಕ್ಶೋತ್ತರ ಸಮಯವನ್ನು ಎಲ್ಲ ವರ್ಗಗಳ ಒತ್ತಾಯದ ಮೇರೆಗೆ ಮೊದಲ ಬಾರಿಗೆ ತಾವು ರದ್ದುಪಡಿಸಿ ವಿಷಯ ಚರ್ಚೆಗೆ ಅವಕಾಶ ಮಾಡಿಕೊಡಲಾಯಿತು ಆದರೆ ಚರ್ಚೆ ಪೂರ್ಣಗೊಳ್ಳುವುದಕ್ಕೆ ಅಲ್ಲದೆ ಸರ್ಕಾರ ಪ್ರತಿಕ್ರಿಯೆ ನೀಡುವುದಕ್ಕೆ ಅವಕಾಶ ನೀಡದೇ ಉದ್ದೇತವನ್ನು ವಿಫಲಗೊಳಿಸಲಾಗಿದೆ ಎಂದು ನಾಯ್ಡು ಹೇಳಿದ್ದಾರೆ ಸದನದಲ್ಲಿ ಕಲಾಪಕ್ಕೆ ಭಂಗ ಉಂಟು ಮಾಡುವ ರೀತಿಯಲ್ಲಿ ಕೆಲ ವಿರೋಧಿ ಸದಸ್ಯರು ಸಭಾಪತಿ ಮುಂದಿನ ಆವರಣಕ್ಕೆ ಧಾವಿಸಿದ ಬಗ್ಗೆ ಅವರು ಆತಂಕ ವ್ಯಕ್ತಪಡಿಸಿದರು ಚರ್ಚೆಯನ್ನು ಅಂತ್ಯದಲ್ಲಿ ಅಸ್ತವ್ಯಕ್ತಗೊಳಿಸುವ ಪೂರ್ವ ಯೋಜನೆ ಇದಾಗಿತ್ತು ಎಂಬಂತೆ ಕಾಣುತ್ತಿದೆ ಒಂದು ಸಮಯ ಇದು ನಿಜವೇ ಆಗಿದ್ದಲ್ಲಿ ದುರದೃಷ್ಟಕರ ವಿಷಯ ಎಂದು ಅವರು ಹೇಳಿದರು ಮಹತ್ವದ ವಿಷಯವೊಂದರ ಮೇಲಿನ ಚರ್ಚೆ ನಡೆಸುವ ಕುರಿತ ಒಮ್ಮತದ ನಿರ್ಧಾರಕ್ಕೆ ಅಡ್ಡಿ ಉಂಟಾದ ಬಗ್ಗೆ ನಾಯ್ಡ ಬೇಸರಗೊಂಡರು

ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವಾಲಯ ಇಂದು ಬಿಡುಗಡೆ ಮಾಡಿರುವ ಅಂಕಿ ಅಂಶಗಳಂತೆ ಸಿಮೆಂಟ್ ತ್ಯೆಲ ಶುದ್ದಿಗಾರ ಕಲ್ಲಿದ್ದಲು ವಲಯಗಳಲ್ಲಿನ ಉತ್ತಮ ಪ್ರಗತಿಯಿಂದಾಗಿ ಕಲ್ಲಿದ್ದಲು ಶುದ್ದೀಕರಣ ಉತ್ಪನ್ನಗಳು ರಸಗೊಬ್ಲರ

ಅವರು ಲೋಕಸಭೆಯಲ್ಲಿಂದು ಪ್ರಕ್ನೋತ್ತರ ಸಮಯದಲ್ಲಿ ಪೂರಕ ಪ್ರಕ್ನೆಗಳಿಗೆ ಉತ್ತರಿಸಿ ರೋಹಿಂಗ್ನಾಗಳ ಚಲನವಲನಗಳ ಮೇಲೆ ನಿಗಾ ಇಡುವಂತೆ ಹಾಗೂ ಅವರು ಎಲ್ಲೆಡೆ ಹರಡುವುದನ್ನು ತಡೆಯುವಂತೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸಲಹೆ ಸೂಚನೆಗಳನ್ನು ಈಗಾಗಲೇ ನೀಡಿದೆ ಎಂದು ತಿಳಿಸಿದರು ರೋಹಿಂಗ್ಲಾಗಳ ಗುರುತಿನ ವಿವರ ಹಾಗೂ ಜೈವಿಕ ಮಾಹಿತಿಯನ್ನು ಸಂಗ್ರಹಿಸುವಂತೆ ರಾಜ್ಲಗಳಿಗೆ ಸೂಚಿಸಿರುವುದಾಗಿ ಸಿಂಗ್ ತಿಳಿಸಿದರು ರಾಜ್ಲಗಳಿಂದ ವರದಿ ಬಂದ ನಂತರ ಅದನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕಳುಹಿಸಲಾಗುವುದು ಆ ನಂತರ ಅವರನ್ನು ವಾಪಸ್ ಕಳುಹಿಸುವ ಪ್ರಕ್ರಿಯೆ ಆರಂಭವಾಗುವುದು ಎಂದು ಗ್ಬಹ ಸಚಿವರು ತಿಳಿಸಿದರು

ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ಈ ಸಂಬಂಧ ಹೇಳಿಕೆಯೊಂದನ್ನು ನೀಡಿ ಅಮೆರಿಕ ಆದಷ್ಟು ಶೀಘ್ರದಲ್ಲೇ ಈ ಕ್ರಮವನ್ನು ಅನುಷ್ಠಾನಗೊಳಿಸುವುದನ್ನು ಎದುರು ನೋಡುತ್ತಿರುವುದಾಗಿ ತಿಳಿಸಲಾಗಿದೆ ಅಮೆರಿಕದ ಪ್ರಮುಖ ರಕ್ಷಣಾ ಪಾಲುದಾರರಾಗಿ ಭಾರತದ ಸ್ಥಾನಕ್ಕೆ ಇದೊಂದು ತಾರ್ಕಿಕ ಅನುಮೋದನೆಯಾಗುತ್ತದೆ ಹಾಗೂ ಸಂಬಂಧಿಸಿದ ಬಹುಪಕ್ಷೀಯ ರಘ್ತು ನಿಯಂತ್ರಣ ವ್ಲವಸ್ಥೆಗಳ ಒಂದು ಹೊಣೆಗಾರಿಕೆಯ ಸದಸ್ಥವಾಗಿ ಭಾರತದ ಕಳಂಕರಹಿತ ನಡವಳಕೆಯನ್ನು ಇದು ಪುನರ್ ದೃಢೀಕರಿಸುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಈ ಕ್ರಮ ಭಾರತ ಅಮೆರಿಕ ನಡುವೆ ರಕ್ಷಣಾ ಹಾಗೂ ಉನ್ನತ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಯೋಗವನ್ನು ಮತ್ತಷ್ಟು ವೃದ್ಧಿಸುವಲ್ಲಿ ನೆರವಾಗುವುದು ಎಂದು ಹೇಳಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯ ತಮ್ನ ಭಾಷಣಕ್ಕೆ ಚಿಂತನೆ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂತೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜನತೆಗೆ ಮನವಿ ಮಾಡಿದ್ದಾರೆ ಅವರು ಈ ಸಂಬಂಧ ಟ್ವೀಟ್ ಮಾಡಿ ನರೇಂದ್ರ ಮೋದಿ ಅಪ್ ಹಾಗೂ ಮ್ಯೆ ಗೌ ಮೋರ್ಟಲ್ನಲ್ಲಿ ನವಭಾರತ ಮುನ್ನೋಟ ಕುರಿತು ಸಲಹೆ ಅಭಿಪ್ರಾಯಗಳನ್ನು ತಿಳಿಸುವಂತೆ ಕೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಜನತೆಯಿಂದ ಫಲಪ್ರದ ಸಲಹೆ ಸೂಚನೆಗಳನ್ನು ಎದುರು ನೋಡುತ್ತಿರುವುದಾಗಿ ಮೋದಿ ತಿಳಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನಾಚರಣೆ ಭಾಷಣಕ್ಕೆ ಜನತೆಯಿಂದ ನೇರವಾಗಿ ಅನಿಸಿಕೆ ಅಭಿಪ್ರಾಯಗಳನ್ನು ಆಹ್ವಾನಿಸುತ್ತಿದ್ದು ಈ ವರ್ಷವೂ ಕೂಡ ಈ ಕ್ರಮವನ್ನು ಮುಂದುವರೆಸಿದ್ದಾರೆ ಸರ್ಕಾರದ ವಿರುದ್ದ ಲೋಕಸಭೆಯಲ್ಲಿ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಟೀಕಿಸಿದ್ದು ವಿರೋಧ ಪಕ್ಷಗಳ ಟೊಳ್ಳುತನವನ್ನು ಬಯಲು ಮಾಡಲು ಇದರಿಂದ ತಮಗೆ ಅವಕಾಶ ಸಿಕ್ಕಿತು ಎಂದು ಲೇವಡಿ ಮಾಡಿದ್ದಾರೆ ಅವರು ದೆಹಲಿಯಲ್ಲಿಂದು ಬಿಜೆಪಿ ಸಂಸದೀಯ ಪಕ್ಷದ ಸಭೆ ಉದ್ಲೇಶಿಸಿ ಮಾತನಾಡಿ ವಿರೋಧ ಪಕ್ಷಗಳು ಮಂಡಿಸಿದ ಅವಿತ್ವಾಸ ಗೊತ್ತುವಳಿ ಅವುಗಳ ರಾಜಕೀಯ ಅಪಕ್ಷತೆ ಅರಿವಿಲ್ಲದಿರುವುದು ಮತ್ತು ಹುರುಳಲ್ಲದಿರುವುದನ್ನು ವ್ಯಕ್ತಪಡಿಸುತ್ತದೆ ಎಂದು ಹೇಳಿದ್ದಾರೆ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ಸಭೆಯ ವಿವರಗಳನ್ನು ನೀಡಿ ಅವಿಶ್ವಾಸ ಗೊತ್ತುವಳಿ ವಿರುದ್ದ ಗೆದ್ದಿದ್ದಕ್ಕಾಗಿ ಎನ್ಡಿಎದ ಎಲ್ಲ ಸದಸ್ಟರನ್ನು ಅಭಿನಂದಿಸಬೇಕು ಎಂದು ಪ್ರಧಾನ ಮಂತ್ರಿ ಅವರು ತಿಳಿಸಿದ್ದಾಗಿ ಹೇಳಿದರು